ದೇಶದ ಗದಿ ಮತ್ತು ಕರಾವಳಿ ಭಾಗಗಳಲ್ಲಿ ಎನ್ಸಿಸಿ ವಿಸ್ತರಿಸುವ ಪ್ರಸ್ತಾವನೆಗೆ ರಕ್ಷಣಾ ಸಚಿವರ ಅನುಮೋದನೆ

ಭಾರತೀಯ ರೈಲ್ವೆಯಿಂದ ದೇಶದ ಆರು ರಾಜ್ಯಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳ ಸ್ಪಷ್ಟಿ

ಮಾಜಿ ಕ್ರಿಕೆಟಿಗ ಉತ್ತರ ಪ್ರದೇಶದ ಸಚಿವ ಚೇತನ್ ಚವ್ನಾಣ್ ನಿಧನ ಗಣ್ಯರ ಶೋಕ

ದೇಶದ ಯುವ ಸಮುದಾಯದ ಆಕಾಂಕ್ಷೆಗಳಿಗೆ ಸ್ಸಂದಿಸುವ ನಿಟ್ಟಿನಲ್ಲಿ ದೇಶದ ಗಡಿ ಪ್ರದೇಶ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಎನ್ಸಿಸಿಯನ್ನು ವಿಸ್ತರಿಸುವ ಪ್ರಸ್ತಾವನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅನುಮೋದನೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ ಮೋದಿ ಅವರು ಎನ್ಸಿಸಿ ವಿಸ್ತರಿಸುವ ಪ್ರಸ್ತಾವನೆಯನ್ನು ಸ್ವಾತಂತ್ರೋತ್ಪವ ಭಾಷಣದಲ್ಲಿ ಪ್ರಕಟಿಸಿದ್ದರು ಒಟ್ಟು ಒಂದು ಲಕ್ಷ ಕೆಡೆಟ್ಗಳನ್ನು ಎನ್ಸಿಸಿಗೆ ನಿಯುಕ್ತಿಗೊಳಿಸಲು ಸರ್ಕಾರ ಉದ್ಗೇಶಿಸಿದೆ ಅದರಲ್ಲಿ ಮೂರನೇ ಒಂದರಷ್ಟು ಪ್ರಮಾಣವನ್ನು ಹೆಣ್ಣು ಮಕ್ಕಳಿಗೆ ಒದಗಿಸಲಾಗುವುದು ದೇಶದ ಗದಿ ಭಾಗ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಶಾಲಾ ಕಾಲೇಜುಗಳನ್ನು ಗುರುತಿಸಿ ಎನ್ಸಿಸಿ ಪರಿಚಯಿಸಲಾಗುವುದು

ಈ ಫೆಟಕಗಳು ಹೊಸ ಎನ್ಸಿಸಿ ಕೆಡೆಟ್ಗಳಿಗೆ ತರಬೇತಿ ನೀಡಲಿವೆ ಗಡಿ ಭಾಗದ ಎನ್ಸಿಸಿ ಘಟಕಗಳಿಗೆ ಭೂಸೇನೆಯ ತರಬೇತಿ ಮತ್ತು ಆಡಳಿತಾತ್ಮಕ ಬೆಂಬಲ ಒದಗಿಸಿದರೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆ ಎಲ್ಲಾ ಸಹಕಾರ ನೀಡಲಿದೆ ವಾಯುಪಡೆ ಕೇಂದ್ರಗಳ ಸಮೀಪ ಇರುವ ಎನ್ಸಿಸಿ ಘಟಕಗಳಿಗೆ ಭಾರತೀಯ ವಾಯುಪಡೆ ಎಲ್ಲಾ ಸಹಕಾರ ನೀಡಲಿವೆ ಯುವ ಸಮುದಾಯ ಸಶಸ್ತ್ರ ಪಡೆಗಳಿಗೆ ಸೇರಿ ದೇಶ ಸೇವೆ ಮಾಡುವಂತೆ ಪ್ರೇರಣೆ ಒದಗಿಸುವುದು ಎನ್ಸಿಸಿ ವಿಸ್ತರಣೆಯ ಉದ್ದೇಶವಾಗಿದ್ದು ರಾಜ್ಯಗಳ ಸಹಕಾರದೊಂದಿಗೆ ವಿಸ್ತರಣಾ ಯೋಜನೆ ಜಾರಿಗೆ ಬರಲಿದೆ

ಬಿಹಾರ ಜಾರ್ಖಂಡ್ ಮಧ್ಯಪ್ರದೇಶ ಒಡಿಶಾ ರಾಜಸ್ತಾನ ಮತ್ತು ಉತ್ತರ ಪ್ರದೇಶಗಳನ್ನು ಈ ಯೋಜನೆಯಡಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಯೋಜನೆಯಡಿ ಈ ರಾಜ್ಯಗಳಲ್ಲಿನ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತಿವೆಯೇ ಎಂಬ ಬಗ್ಗೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ನಿಗಾ ವಹಿಸಿದ್ದಾರೆ

ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ರೈಲ್ವೆ ಇಲಾಖೆ ಪ್ರತಿಯೊಂದು ಜಿಲ್ಲೆಗೂ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದೆ

ಚಂಡಿಗಢ್ ಲಡಾಖ್ ದಾದ್ರಾ ಮತ್ತು ನಗರ್ಹವೇಲಿ ಡಮನ್ ಮತ್ತು ದಿಯು ಪಾಂಡಿಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪದಲ್ಲಿ ಈ ಅಭಿಯಾನ ಆರಂಭವಾಗಿದೆ ಈ ಪ್ರದೇಶಗಳಲ್ಲಿ ಲಭ್ಯವಾಗುವ ಫಲಿತಾಂಶಗಳ ಅಧ್ಯಯನದ ನಂತರ ದೇಶದ ಉಳಿದ ರಾಜ್ಯಗಳಲ್ಲೂ ಅಭಿಯಾನ ಆರಂಭಿಸಲಾಗುವುದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ವೈದ್ಯಕೀಯ ಸೇವೆ ಒದಗಿಸುವುದಕ್ಕಾಗಿ ವಿಶಿಷ್ಟ ಆರೋಗ್ಯ ಗುರುತಿನ ಸಂಖ್ಯೆ ನೀಡುವುದು ಈ ಮಹತ್ವಾಕಾಂಕ್ಷಿ ಅಭಿಯಾನದ ಉದ್ದೇಶವಾಗಿದೆ ಹೆದ್ದಾರಿ ಸೇರಿದಂತೆ ನಿರ್ಮಾಣ ವಲಯದ ಬ್ಬಹತ್ ಯಂತ್ರೋಪಕರಣಗಳ ತಯಾರಿಕೆ ಮತ್ತು ಬಳಕೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಬಿಗಿ ನಿಯಮಾವಳಿಗಳನ್ನು ಜಾರಿಗೆತರಲು ಉದ್ದೇಶಿಸಿದೆ

ಮೂಲಸೌಕರ್ಯ ಯೋಜನೆಗಳಲ್ಲಿ ಬಳಸುವ ಬ್ಬಹತ್ ಯಂತ್ರೋಪಕರಣಗಳಿಂದ ಎದುರಾಗುವ ನಾನಾ ರೀತಿಯ ಅನಾಹುತಗಳನ್ನು ತಡೆಗಟ್ಟುವ ಉದ್ಲೇಶದಿಂದ ಹೆದ್ದಾರಿ ಸಚಿವಾಲಯ ಬಿಗಿ ನಿಯಮಾವಳಿಗಳನ್ನು ಜಾರಿಗೆತರಲು ಮುಂದಾಗಿದೆ

ಮಾಜಿ ಕ್ರಿಕೆಟ್ ಆಟಗಾರ ಮತ್ತು ಉತ್ತರ ಪ್ರದೇಶದ ಸಚಿವ ಚೇತನ್ ಚವಾಣ್ ಬಹು ಅಂಗಾಂಗಗಳ ವೈಫಲ್ಯದಿಂದ ನಿನ್ನೆ ಕೊನೆಯುಸಿರೆಳೆದರು

ಉತ್ತರ ಪ್ರದೇಶ ರಾಜ್ಯ ಸರ್ಕಾರದಲ್ಲಿ ಸೈನಿಕ ಕ್ಷೇಮಾಭಿವೃದ್ಲಿ ಹೋಮ್ಗಾರ್ಡ್ಸ್ ಮತ್ತು ನಾಗರಿಕ ಭದ್ರತಾ ಖಾತೆ ಸಚಿವರಾಗಿ ಚವ್ಣಾಣ್ ಸೇವೆ ಸಲ್ಲಿಸಿದ್ದರು ಕಳೆದ ತಿಂಗಳು ಚವ್ಣಾಣ್ ಅವರಿಗೆ ಕೊರೊನಾ ಪಾಸಿಟಿವ್ ದ್ವಧಪಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಲಖನೌದ ಖಾಸಗಿ ಆಸ್ವತ್ರೆಗೆ ಸೇರಿಸಲಾಗಿತ್ತು ನಂತರ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚೇತನ್ ಚವ್ಲಾಣ್ ನಿಧನಕ್ಲೆ ಸಂತಾಪ ಸೂಚಿಸಿದ್ದಾರೆ ಶ್ರೇಷ್ತ ಕ್ರಿಕೆಟಿಗರಾಗಿದ್ದ ಚವ್ಣಾಣ್ ಸರಳ ಸಜ್ಜನಿಕೆಯ ರಾಜಕಾರಣಿ ಮತ್ತು ಸಂಸದೀಯ ಪಟು ಆಗಿದ್ದರು ಎಂದು ಅವರು ಸ್ಕರಿಸಿದ್ದಾರೆ

ವೆಂಕಯ್ಯನಾಯ್ತು ಸಂತಾಪ ಸೂಚಿಸಿ ಭಾರತೀಯ ಕ್ರಿಕೆಟ್ ರಂಗಕ್ಕೆ ಅದ್ಭುತ ಕೊಡುಗೆ ನೀಡಿದ್ದ ಚವ್ಹಾಣ್ ಎರೆದು ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದರು ಎಂದು ನೆನಪು ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೋಕ ವ್ಯಕ್ತಪದಿಸಿದ್ದು ಅತ್ಯದ್ಬುತ ಕ್ರಿಕೆಟ್ ಆಣಗಾರರಾಗಿದ್ದ ಚವ್ಡಾಣ್ ಸಾರ್ವಜನಿಕ ಸೇವೆಯಲ್ಲಿ ಮಹತ್ವದ ಕೊಡುಗೆ ನೀಡುವ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಲವರ್ಧನೆಗೆ ಶ್ರಮಿಸಿದ್ದರು ಎಂದಿದ್ದಾರೆ ಗ್ಬಹ ಸಚಿವ ಅಮಿತ್ ಷಾ ಕ್ರೀಡಾಪಟುವಾಗಿ ನಂತರ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ಚವ್ಹಾಣ್ ನಿಧನ ರಾಜಕೀಯ ಮತ್ತು ಕ್ರಿಕೆಟ್ ರಂಗಕ್ಕೆ ತುಂಬಲಾರದ ನಷ್ಟ ಎಂದಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ತಿ ಯೋಗಿ ಆದಿತ್ಯನಾಥ್ ಕ್ರಿಕೆಟ್ ಜಗತ್ತು ಮತ್ತು ಉತ್ತರ ಪ್ರದೇಶದ ಜನರಿಗೆ ಸರಿಪಡಿಸಲಾಗದ ನಷ್ಟ ಉಂಟಾಗಿದೆ ಎಂದು ಸಂತಾಪ ಸೂಚಿಸಿದ್ದಾರೆ